ಎನ್ಡಿಎ ಸರ್ಕಾರ ಕೇಂದ್ರದಲ್ಲಿ ಪ್ರಾಮಾಣಿಕ ಮತ್ತು ಪಾರದರ್ಶಕ ಆಡಳಿತ ವ್ಲವಸ್ಡೆಯನ್ನು ಸ್ವಾಪಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿೆ

ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆ ಮಹಾಸಭೆಯ ಸಮಾವೇಶದ ನೇಪಥ್ವದಲ್ಲಿ ವಿದೇಶಾಂಗ ವ್ವವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಮತ್ತು ಪಾಕಿಸ್ತಾನದ ವಿದೇಶಾಂಗ ಸಚಿವ ಷಾ ಮಹಮೂದ್ ಖುರೇಷಿ ಸಭೆ ನಡೆಸುವ ಕಾರ್ಯಕ್ರಮ

ಜಮ್ಮ ಮತ್ತು ಕಾಶ್ಮೀರದ ಬಂಡಿಪೂರ ಜಿಲ್ಲೆಯಲ್ಲಿ ಭಯೋತ್ಪಾದಕರು ಮತ್ತು ಜಂಟಿ ಭದ್ರತಾಪಡೆಗಳ ನಡುವೆ ಗುಂಡಿನ ಚಕಮಕಿ

ಚ್ಲೆನಾ ಮುಕ್ತ ಬ್ಲಾಡ್ಡಿಂಟನ್ ಪಂದ್ಲಾವಳಿ ಕಿಡಂಬಿ ಶ್ರೀಕಾಂತ್ ಮತ್ತು ಪಿ

ಸಿಂಧು ಕ್ವಾರ್ಟರ್ ಫ್ಲೆನಲ್ ಪ್ರವೇಶ

ಇಬ್ಲರು ವಿದೇಶಾಂಗ ಸಚಿವರುಗಳು ಅನುಕೂಲಕರ ದಿನ ಮತ್ತು ಸಮಯದಂದು ಸಭೆ ಸೇರಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ ಈ ಸಭೆ ಉಭಯ ದೇಶಗಳ ನಡುವೆ ಸಂಧಾನ ಮತ್ತು ಮಾತುಕತೆಯ ಪುನರಾರಂಭ ಎಂದು ಹೇಳಲಾಗದು ಪಾಕಿಸ್ತಾನದ ಮನವಿಯ ಮೇರೆಗೆ ಈ ಸಭೆ ನಡೆಯುತ್ತಿದೆ ಎಂಬುದಾಗಿ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಸಭೆಗೆ ಈವರೆಗೆ ಯಾವುದೇ ನಿರ್ದಿಷ್ನ ಕಾರ್ಯಸೂಚಿ ಇಲ್ಲ

ಲ್ಲೆಂಗಿಕ ಅಪರಾಧಿಗಳ ಹೆಸರು ಭಾವಚಿತ್ರ ವಿಳಾಸ ಬೆರಳ ಗುರುತು ಹಾಗೂ ಇನ್ನಿತರ ಮಾಹಿತಿಯನ್ನು ಈ ಕೋಶ ಒಳಗೊಂಡಿರುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ನಾಥ್ ಸಿಂಗ್ ಪ್ರಕರಣಗಳ ತ್ವರಿತ ವಿಚಾರಣೆಗೆ ತನಿಖಾ ಸಂಸ್ವೆಗಳಿಗೆ ಈ ಮಾಹಿತಿ ಕೋಶದಿಂದ ನೆರವಾಗುವುದು ಎಂದು ಹೇಳಿದರು

ರಫೇಲ್ ವಿಮಾನ ಖರೀದಿ ವಿಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲ ವಾಗ್ದಾಳಿ ನಡೆಸಿದ್ದಾರೆ ಸರಳವಾದ ಸುಳ್ಳನ್ನು ಹೆಣೆದು ಅದನ್ನು ಪದೇ ಪದೇ ಹೇಳುವುದು ರಾಹುಲ್ ಗಾಂಧಿ ಅವರ ತಂತ್ರ ಎಂದು ಜೇಟ್ಲ ಹೇಳಿದ್ದಾರೆ ಈ ವಿಚಾರಕ್ಷೆ ಸಂಬಂಧಿಸಿದಂತೆ ತಾವು ಪ್ರಸ್ತಾಪಿಸಿದ ಪ್ರತಿಯೊಂದು ಪ್ರಕ್ಷೆಗೂ ರಾಹುಲ್ ಗಾಂಧಿ ಅವರಿಂದ ಯಾವುದೇ ಉತ್ತರ ಬಂದಿಲ್ಲ ಎಂದು ಅವರು ಫೇಸ್ ಬುಕ್ನಲ್ಲಿ ತಿಳಿಸಿದ್ದಾರೆ ಪ್ರಬುದ್ದ ಪ್ರಜಾಸತ್ತೆಯಲ್ಲಿ ಸುಳ್ಳನ್ನೇ ನಂಬಿಕೊಂಡವರು ಸಾರ್ವಜನಿಕ ಜೀವನಕ್ಕೆ ತಕ್ಕವರಲ್ಲ ಎಂದು ಪರಿಗಣಿತವಾಗಿದ್ದು ಇಂತಹ ಅನೇಕರು ರಾಜಕೀಯ ಚಟುವಟಿಕೆಗಳಿಂದ ಮಾಯವಾಗಿ ಹೋಗಿದ್ದಾರೆ ಇಂತಹ ನಿಯಮ ಕಾಂಗ್ರೆಸ್ನಂತಹ ವಂಶಾಡಳಿತದ ಪಕ್ಷಕ್ಕೆ ಅನ್ವಯಿಸುವುದಿಲ್ಲ ಎನ್ನುವುದು ಸುಸ್ಪಷ್ಟ ಎಂದು ಅವರು ತಿಳಿಸಿದ್ದಾರೆ

ಆಶಾ ಕಾರ್ಯಕರ್ತರ ಕೌಶಲ ಮತ್ತು ಸಮರ್ಪಣಾ ಮನೋಭಾವದ ಬಗ್ಗೆ ಮೆಚ್ಚುಗೆ ವಕ್ಷಪಡಿಸಿದ ಅವರು ಕಾಲಾ ಹಜಾರ್ ನಂತಹ ವ್ಯಾಧಿಗಳ ನಿರ್ಮೂಲನೆ ದಿಶೆಯಲ್ಲಿ ಆಶಾ ಕಾರ್ಯಕರ್ತರು ನಡೆಸಿದ ಶ್ರಯತ್ನಗಳ ಬಗ್ಗೆ ಬಿಲ್ಗೇಟ್ಸ್ ಮತ್ತು ಮೆಲಿಂದಗೇಟ್ಸ್ ಮೆಚ್ಚುಗೆ ವ್ಯಕ್ಷಪಡಿಸಿರುವುದನ್ನು ಪ್ರಧಾನ ಮಂತ್ರಿ ನೆನಪು ಮಾಡಿಕೊಂಡರು ಬಡತನದ ವಿರುದ್ದ ಹೋರಾಡಲು ಸರ್ಕಾರಿ ಯೋಜನೆಗಳು ಮತ್ತು ಪ್ರಯತ್ನಗಳಿಗೆ ಹೇಗೆ ಶಕ್ತಿ ತುಂಬಲಾಗಿದೆ ಎಂಬುದನ್ನು ಮೋದಿ ವಿವರಿಸಿದರು ವಿಡಿಯೋ ಕಾನ್ಫರೆನ್ಲಿಂಗ್ ಮೂಲಕ ಇತ್ತೀಚೆಗೆ ದೇಶದ ವಿವಿಧೆಡೆಯ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ಜೊತೆಗಿನ ಸಂವಾದವನ್ನು ಅವರು ನೆನಪಿಸಿಕೊಂಡರು ಈ ಸಂದರ್ಭದಲ್ಲಿ ಆರೋಗ್ಯ ಸಚಿವ ಜೆ

ನಡ್ಡಾ ಸಹ ಉಪಸ್ಥಿತರಿದ್ದರು

ದಿಢೀರ್ ತ್ರಿವಳಿ ತಲಾಕ್ನ್ನು ನಿಷೇಧಿಸಿ ಕೇಂದ್ರ ಸರ್ಕಾರ ಸುಗ್ರಿವಾಜ್ಞೆ ಹೊರಡಿಸಿದ ಮಾರನೆ ದಿನ ಶಿವಸೇನೆ ಸರ್ಕಾರ ಈ ನಿರ್ಧಾರವನ್ನು ಸ್ವಾಗತಿಸಿದ್ದು ಉತ್ತರ ಪ್ರದೇಶದ ಅಯೋಧ್ವಾದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಇದೇ ರೀತಿಯ ಮಾರ್ಗವನ್ನು ಅನುಸರಿಸುವಂತೆ ಸರ್ಕಾರವನ್ನು ಕೇಳಿದೆ ತ್ರಿವಳಿ ತಲಾಕ್ನ್ನು ಅಪರಾಧವೆಂದು ಪರಿಗಣಿಸುವ ಮೂಲಕ ಮುಸ್ಲಿಂ ಮಹಿಳೆಯರ ಬದುಕಿನಲ್ಲಿ ಸ್ವಾತಂತ್ರ್ವದ ಉದಯವನ್ನು ಸರ್ಕಾರ ಆಗು ಮಾಡಿದೆ ಎಂದು ಸೇನಾದ ಮುಖವಾಣಿ ಸಾಮ್ನಾ ದ ಸಂಪಾದಕೀಯದಲ್ಲಿ ತಿಳಿಬದೆ ಜಮ್ಮ ಕಾಶ್ಮೀರದ ಹೊಸದಾಗಿ ನೇಮಿಸಲ್ಪಟ್ಟ ಹಂಗಾಮಿ ಪೊಲೀಸ್ ಮಹಾನಿರ್ದೇಶಕರ ಸೇವೆಯನ್ನು ಈ ವಿಚಾರದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ನಿರ್ಧಾರ ಕೈಗೊಳ್ಳುವವರೆಗೆ ಮುಂದುವರಿಸಲು ಸುಪ್ರೀಂಕೋರ್ಟ್ ಸೂಚಿಸಿದೆ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರಿದ್ದ ನ್ಯಾಯಪೀಠ ಈ ನಿರ್ದೇತನ ನೀಡಿದ್ದು

ಪಿ

ದಕ್ಷಿಣ ಓಡಿತಾ ಉತ್ತರ ಆಂಧಪ್ರದೇಶ ಕರಾವಳಿಯಲ್ಲಿ ಚಂಡಮಾರುತದ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಕಟ್ಟೆಚ್ಚರ ನೀಡಿದೆ ಪಶ್ಚಿಮ ಮಧ್ಯ ಹಾಗೂ ನೆರೆಯ ಬಂಗಾಳ ಕೊಲ್ಲಿಯ ಪೂರ್ವ ಮಧ್ಯದಲ್ಲಿ ವಾಯುಭಾರ ನಿಮ್ನತೆ ತೀವ್ರಗೊಂಡಿದೆ

ಇದಕ್ಕೆ ಮೊದಲು ಟಾಸ್ ಗೆದ್ದ ಅಫ್ರಾನಿಸ್ತಾನ ಮೊದಲು ಬ್ಚಾಟ್ ಮಾಡಲು ನಿರ್ಧರಿಸಿತು ನಾಳಿನ ಸೂಪರ್ ಫೋರ್ ಪಂದ್ಯಗಳಲ್ಲಿ ಅಬುಧಬಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನು ದುಬೈನಲ್ಲಿ ಭಾರತ ಬಾಂಗ್ಲಾದೇಶವನ್ನು ಎದುರಿಸಲಿವೆ

ಸಿಂಧು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ